ಕೇರ್ಸ್ ನಿಧಿಯಡಿ ಖರೀದಿ ಮಾಡಲು ಪ್ರಧಾನಮಂತ್ರಿ ಸಮ್ನತಿ ಿಕ ಕೇಂದ್ರ ಸರ್ಕಾರದ ಪಿಎಂ ಗರೀಬ್ ಕಲ್ಲಾಣ ಯೋಜನೆಯಡಿ ಬರುವ ಮೇ ಮತ್ತು ಜೂನ್ ತಿಂಗಳಲ್ಲಿ ಪ್ರತಿ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿಯಾಗಿ ಆಹಾರ ಧಾನ್ಯ ವಿತರಣೆ ಸಚಿವ ಉಮೇಶ ಕತ್ತಿ

ವಾರ್ತೆಗಳ ವಿವರ ಕೋವಿಡ್ ಸೋಂಕಿತರಿಗೆ ಕೃತಕ ಆಮ್ಲಜನಕ ಮೂರೈಸುವ ಒಂದು ಲಕ್ಷ ಯಂತ್ರಗಳನ್ನು ಪಿ

ಕೇರ್ಸ್ ನಿಧಿಯಡಿ ಖರೀದಿ ಮಾಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂಜೂರಾತಿ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆವರ ಆಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕೋವಿಡ್ ನಿರ್ವಹಣೆಗೆ ದ್ರವೀಕ್ಷತ ಆಮ್ಲಜನಕ ಮೂರೈಸುವ ಈ ಸಾಂದ್ರಕ ಯಂತ್ರಗಳ ಅಗತ್ವತೆ ಪೆಚ್ಚಿಸಿರುವುದನ್ನು ಚರ್ಚಿಸಲಾಯಿತು

ಕೇರ್ಸ್ ನಿಧಿಯಡಿ ಒಂದು ಲಕ್ಷ ಸಾಂದ್ರಕಗಳ ಖರೀದಿಗೆ ನಿರ್ಧರಿಸಲಾಗಿದೆ

ಎಸ್

ಎಂ ಕೇರ್ಸ್ ನಿಧಿಯನ್ನು ಬಳಸಿಕೊಂಡು ಡಿ ಆರ್ ಡಿ

ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಆಹಾರ ಭದ್ರತೆ ಯೋಜನೆಯಡಿ ಕಡು ಬಡವರಿಗೆ ಎಫ್ರಿಲ್ ತಿಂಗಳಲ್ಲಿ ಕೊಡಬೇಕಾದ ಮೂರು ಕಿಲೋ ಅಕ್ಕಿಯೊಂದಿಗೆ ರಾಗಿ ಮತ್ತು ಜೋಳ ಸೇರಿದಂತೆ ಒಟ್ಟು ಐದು ಕಿಲೋ ಆಹಾರ ಧಾನ್ಯಗಳನ್ನು ಪ್ರಾದೇಶಿಕವಾಗಿ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು ಕೋವಿಡ್ನ ಸರಪಳಿಯನ್ನು ಕಡಿತಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಜಾರಿಗೆ ತರಲಾಗಿರುವ ಕೊರೋನಾ ಕರ್ಮ್ಯಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕಿಯೆ ದೊರೆತಿದೆ ಕೊರೋನಾ ಕರ್ಫ್ಯೂ ಸಂದರ್ಭದಲ್ಲಿ ಧಾರವಾಡ ಗದಗ್ ಬೆಳಗಾವಿ ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ಹಾವೇರಿ ಮಂಡ್ಕ ಉತ್ತರಕನ್ನಡ ರಾಯಚೂರು ಸೇರಿದಂತೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ವಾಣಿಜ್ಯ ವ್ಯವಹಾರಗಳು ಸ್ವಬ್ದಗೊಂಡಿದ್ದ ಬಗ್ಗೆ ವರದಿಗಳು ಬಂದಿವೆ

ತುರ್ತು ಅಗತ್ಯ ಹೊರತುಪಡಿಸಿದಂತೆ ಸಾರಿಗೆ ಸಂಜಾರ ಸ್ಟಗಿತಗೊಂಡಿತ್ತು ಅನುಮತಿ ಪಡೆದ ವಾಪನಗಳಿಗೆ ಮಾತ್ರ ಸಂಜಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಬ್ಯಾಂಕ್ಗಳು ಹಾಗೂ ಸರ್ಕಾರಿ ಕಚೇರಿಗಳು ಅಗತ್ತ ಸಿಬ್ಬಂದಿಯೊಂದಿಗೆ ಕಾರ್ಯ ನಿರ್ವಹಿಸಿದವು ಆಸ್ತ್ರೆಗಳಲ್ಲಿ ಕೊವಿಡ್ ಪರೀಕ್ಷೆ ಹಾಗೂ ಲಸಿಕೆ ಹಾಕಿಸಿಕೊಳ್ಳುವವರಿಗೆ ಸಂಚರಿಸಲು ವಿನಾಯಿತಿ ನೀಡಲಾಗಿತ್ತು

ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು ಈಗಾಗಲೇ ಮುಂಗಾರು ಆರಂಭವಾಗುತ್ತಿರುವುದರಿಂದ ಲಾಕ್ಡೌನ್ ಅವಧಿಯಲ್ಲಿ ಯಾವುದೇ ಇಲಾಖೆಯಾಗಲೀ ಅಧಿಕಾರಿಗಳಾಗಲೀ ಕ್ಬಷಿ ಪರಿಕರ ಸಾಗಾಣಿಕೆ ರೈತರ ಕ್ಕಷಿ ಚಟುವಟಿಕೆಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದು ಎಂದು ಸೂಚಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಅವಶ್ಯವಿದ್ದರೆ ಶಾಲೆ ಕಾಲೇಜುಗಳ ಹಾಸ್ಟೆಲ್ ಹೋಟೆಲ್ ಕಲ್ಕಾಣ ಮಂಟಪ ಸಮುದಾಯ ಭವನ ಮುಂತಾದ ಕಡೆ ತಾತ್ಕಾಲಿಕವಾಗಿ ಹಾಸಿಗೆಗಳ ವ್ಯವಸ್ಥೆ ಮಾಡುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿರುವ ಅವರು ಸೋಂಕಿತರನ್ನು ನೋಡಿಕೊಳ್ಳಲು ನುರಿತ ತಜ್ಞರ ತಂಡದ ಜೊತೆಗೆ ವೈದ್ಯಕೀಯ ವ್ಯಾಸಂಗದ ಅಂತಿಮ ವರ್ಷಗಳಲ್ಲಿರುವ ವೈದ್ಯಕೀಯ ಅರೆವೈದ್ಯಕೀಯ ವಿದ್ಕಾರ್ಥಿಗಳನ್ನು ಮತ್ತು ದಾದಿಯರನ್ನು ನೇಮಿಸಬೇಕು ಜೊತೆಗೆ ಸ್ವ ಇಚ್ಛೆಯಿಂದ ಮುಂದೆ ಬರುವ ರಾಜಕೀಯೇತರ ಸ್ವಯಂ ಸೇವಕರಿಗೆ ಕ್ಷಿಪ್ರ ತರಬೇತಿ ನೀಡಿ ತಜ್ಞ ವೈದ್ಯರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ಚಿಕಿತ್ಸೆ ನೀಡಲು ಪೂರಂಭಿಸುವಂತೆ ಹೇಳಿದ್ದಾರೆ ಆಪ್ತಮಿತ್ರ ಸಹಾಯವಾಣಿಯ ಮೂಲಕ ಎಲ್ಲ ಕೋವಿಡ್ ರೋಗಿಗಳಿಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ನೀಡಲು ಸಿದ್ದಕೆ ನಡೆದಿದೆ ಎಂದು ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಕೆ

ವೈದ್ಯಕೀಯ ಹಿನ್ನೆಲೆ ಇರುವ ತಜ್ಞರು ಪದವೀಧರರು ಕರೆ ಮಾಡಿ ಮಾರ್ಗದರ್ಶನ ನೀಡುತ್ತಾರೆ ಎಂದು ಹೇಳಿದರು

ಪಿನಡ್ಡಾ ಹೊಸದಿಲ್ಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು

ಪಿನಡ್ಡಾ ದೇಶಾದ್ಯಂತ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇತರೆ ಸ್ಟಾರ್ಟ್ ಅಪ್ಗಳು ಯುವ ಉದ್ಯಮಿಗಳೊಂದಿಗೆ ಸಹಾಯವಾಣಿಗೆ ಚಾಲನೆ ನೀಡಿರುವ ಬಿಜೆಪಿ ಯುವ ಮೋರ್ಚಾದ ಕಾರ್ಯವನ್ನು ಶ್ಲಾಫಿಸಿದರು

ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಅವರ ಕರೆಯ ಮೇರೆಗೆ ಸೇವೆಯೇ ಸಂಘಟನ್ ಎಂಬ ಧ್ಯೇಯದೊಂದಿಗೆ ಕೋವಿಡ್ ಸೊಂಕಿತರಿಗಾಗಿ ಹುಬ್ಬಳ್ಳಿಯಲ್ಲಿ ಉಚಿತವಾಗಿ ಅಂಬುಲೆನ್ಸ್ ಸೇವಾ ವಾಹನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಚಾಲನೆ ನೀಡಿದರು ಹೊಸದಿಲ್ಲಿಯಲ್ಲಿ ನಿನ್ನೆ ನಡೆದ ಐ ಪಿ

ಪಿ ಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪಾಗೂ ರಾಜಸ್ತಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಕೇರ್ಸ್ ನಿಧಿಯಡಿ ಖರೀದಿ ಮಾಡಲು ಪ್ರಧಾನಮಂತ್ರಿ ಸಮ್ಮತಿ ಿಕ ಕೇಂದ್ರ ಸರ್ಕಾರದ ಪಿಎಂ ಗರೀಬ್ ಕಲ್ಯಾಣ ಯೋಜನೆಯಡಿ ಬರುವ ಮೇ ಮತ್ತು ಜೂನ್ ತಿಂಗಳಲ್ಲಿ ಪ್ರತಿ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿಯಾಗಿ ಆಹಾರ ಧಾನ್ಯ ವಿತರಣೆ ಸಚಿವ ಉಮೇಶ ಕತ್ತಿ

ಿಕ ಆಪ್ಪಮಿತ್ರ ಸಹಾಯವಾಣೆಯ ಮೂಲಕ ಎಲ್ಲ ಕೋವಿಡ್ ರೋಗಿಗಳಿಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ನೀಡಲು ಸಿದ್ದತೆ ಸಚಿವ ಡಾಕ್ಟರ್ ಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು